ಫೈಜರ್ ಸೀರಮ್ ಇನ್ಸ್ಟ್ಯೂಟ್ ಆಫ್ ಇಂಡಿಯಾ ಹಾಗೂ ಭಾರತ ಬಯೋಟೆಕ್ ಲಸಿಕೆಗಳನ್ನು ಮಾರುಕಟ್ಟೆ ದ್ವಧೀಕರಣಕ್ಕಾಗಿ ಮನವಿ ಸಲ್ಲಿಸಿವೆ ಕೋವಿಡ್ ಲಸಿಕೆಗಳ ತುರ್ತು ಬಳಕೆಗೆ ಸರ್ಕಾರ ಅನುಮೋದನೆ ನೀಡಿದ ನಂತರ ಲಸಿಕೆ ಅಭಿಯಾನ ಆರಂಭಗೊಳ್ಳಲಿದೆ

ಲಸಿಕೆಗಳನ್ನು ಸೂಕ್ತ ಸಮಯದಲ್ಲಿ ನೀಡಲು ಫಲಾನುಭವಿಗಳ ಆಯ್ಕೆಗೆ ಕೋವಿಡ್ ವ್ಯಾಕ್ಸಿನ್ ಇಂಟಲಿಜೆನ್ಸ್ ನೆಟ್ವರ್ಕ್ ಎಂಬ ಡಿಜಿಟಲ್ ವೇದಿಕೆಯನ್ನು ಬಳಸಲಾಗುತ್ತದೆ ಲಸಿಕಾ ಕೇಂದ್ರಗಳಲ್ಲಿ ಮುಂದಾಗಿ ನೋಂದಾಯಿಸಿದ ಫಲಾನುಭವಿಗಳಿಗೆ ಆದ್ಯತೆ ಮೇಲೆ ಲಸಿಕೆ ಹಾಕಲಾಗುತ್ತದೆ ಸ್ಥಳದಲ್ಲಿಯೇ ನೋಂದಣಿಗೆ ಯಾವುದೇ ಅವಕಾಶವಿಲ್ಲ

ವಿವಿಧ ತಯಾರಿಕಾ ಸಂಸ್ಥೆಗಳ ಕೋವಿಡ್ ಲಸಿಕೆಗಳನ್ನು ಮಿಶ್ರಣಗೊಳಿಸುವುದನ್ನು ತಪ್ಪಿಸಲು ಒಂದು ತಯಾರಿಕಾ ಸಂಸ್ದೆಯ ಲಸಿಕೆಯನ್ನು ಒಂದು ಜಿಲ್ಲೆಗೆ ಹಂಚಿಕೆ ಮಾಡುವಂತೆ ರಾಜ್ಯ ಸರ್ಕಾರಗಳಿಗೆ ಸೂಚಿಸಲಾಗಿದೆ

ಇದು ಜಗತ್ತಿನಲ್ಲಿಯೇ ಅತ್ಯಂತ ಕಡಿಮೆ ಪ್ರಮಾಣವಾಗಿದೆ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ಗುಜರಾತ್ಗೆ ಭೇಟಿ ನೀಡಲಿದ್ದು ರಾಜ್ಯದಲ್ಲಿ ಹಲವು ಅಭಿವ್ವದ್ಲಿ ಯೋಜನೆಗಳಿಗೆ ಶಂಕುಸ್ಲಾಪನೆ ನೆರವೇರಿಸಲಿದ್ದಾರೆ ಕಛ್ ಜಿಲ್ಲೆಯ ಖಾವುದ ಗ್ರಾಮದ ಬಳಿ ಭಾರತ ಪಾಕಿಸ್ತಾನ ಗಡಿಯ ಸಮೀಪದಲ್ಲಿ ವಿಶ್ವದಲ್ಲೇ ಅತಿ ದೊಡ್ಡದಾದ ನವೀಕರಿಸಬಹುದಾದ ಇಂಧನ ಉದ್ಯಾನ ಸಮುದ್ರದ ನೀರು ಇಂಗಿಸಿ ಉಪ್ಪು ತಯಾರಿಸುವ ಫೆಟಕ ಸಂಪೂರ್ಣ ಸ್ವಯಂ ಚಾಲಿತ ಹಾಲು ಸಂಸ್ಕರಣೆ ಫೆಟಕ ಮತ್ತು ಪ್ಯಾಕಿಂಗ್ ಫೆಟಕ ನಿರ್ಮಾಣಕ್ಕೆ ಪ್ರಧಾನಮಂತ್ರಿ ಅವರು ಶಿಲಾನ್ಯಾಸ ನೆರವೇರಿಸಲಿದ್ದಾರೆ

ಈ ಉದ್ಯಾನ ನಿರ್ಮಾಣಕ್ಕಾಗಿ ಗುಜರಾತ್ ಸರ್ಕಾರ ಬ್ಬಹತ್ ಪ್ರಮಾಣದ ಬಂಜರು ಭೂಮಿಯನ್ನು ಮಂಜೂರು ಮಾಡಿದೆ ಎಂದು ಗುಜರಾತ್ ಪ್ರವಾಸೋದ್ಯಮ ಸಚಿವ ವಸನ್ ಭಾಯ್ ಅಹಿರ್ ತಿಳಿಸಿದ್ದಾರೆ

ಸಶಕ್ತ ಸದ್ಬಧ ಹಾಗೂ ಸಮ್ಬದ್ದ ಭಾರತಕ್ಕೆ ಅಡಿಪಾಯ ಹಾಕಿದ್ದ ದೇಶದ ಮೊದಲ ಗ್ವಹ ಸಚಿವ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಪುಣ್ಯತಿಥಿಯಾದ ಇಂದು ಅವರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಶ್ರದ್ದಾಂಜಲಿ ಸಲ್ಲಿಸಿದ್ದಾರೆ ಸರ್ದಾರ್ ಪಟೇಲ್ ಅವರು ತೋರಿಸಿರುವ ಮಾರ್ಗ ದೇಶದ ಏಕತೆ ಸಮಗ್ರತೆ ಹಾಗೂ ಸಾರ್ವಭೌಮತ್ವ ರಕ್ಷಿಸಲು ತಮಗೆ ಸದಾ ಪ್ರೇರಣೆಯಾಗಿದೆ ಎಂದು ಪ್ರಧಾನಮಂತ್ರಿ ಟ್ವೀಟ್ನಲ್ಲಿ ಹೇಳಿದ್ದಾರೆ ಸರ್ದಾರ್ ಪಟೇಲ್ ಪುಣ್ಯತಿಥಿ ಅಂಗವಾಗಿ ಗ್ಬಹ ಸಚಿವ ಅಮಿತ್ ಷಾ ಸಹ ಶ್ರದ್ದಾಂಜಲಿ ಸಲ್ಲಿಸಿದ್ದಾರೆ ಸರ್ದಾರ್ ಪಟೇಲ್ ಅವರ ವ್ಯಕ್ತಿತ್ವ ಹಾಗೂ ಬದುಕನ್ನು ಪದಗಳಲ್ಲಿ ವರ್ಣಿಸಲು ಸಾಧ್ಯವಿಲ್ಲ ಎಂದು ಅವರು ಹೇಳಿದ್ದಾರೆ

ಸಭಾಪತಿ ಪೀಠಕ್ಕೆ ಬರುವ ಮೊದಲೇ ಪೀಠದಲ್ಲಿ ಕುಳಿತಿದ್ದ ಉಪಸಭಾಪತಿ ಧರ್ಮೇಗೌಡ ಅವರನ್ನು ಕಾಂಗ್ರೆಸ್ ಸದಸ್ಯರು ಬಲವಂತವಾಗಿ ಕೆಳಗೆ ಇಳಿಸಿದರು ಈ ಸಂದರ್ಭದಲ್ಲಿ ಪೀಠದ ಬಳಿಗೆ ಧಾವಿಸಿದ ಬಿಜೆಪಿ ಸದಸ್ಯರು ಧರ್ಮೇಗೌಡರು ಪೀಠದಲ್ಲಿ ಕುಳಿತುಕೊಳ್ಳುವಂತೆ ಆಗ್ರಹಿಸಿದರು ಈ ಎಲ್ಲ ಬೆಳವಣಿಗೆಗಳ ಬಳಿಕ ಪೀಠಕ್ಕೆ ಆಗಮಿಸಿದ ಸಭಾಪತಿ ಪ್ರತಾಪ್ ಚಂದ್ರ ಶೆಟ್ಟಿ ಕೆಲಾಪವನ್ನು ಅನಿರ್ದಿಷ್ಟಾವಧಿಗೆ ಮುಂದೂಡಿದರು ಒಂದು ದಿನದ ವಿಧಾನಪರಿಷತ್ ಕಲಾಪದಲ್ಲಿಂದು ಸಭಾಪತಿ ಚುನಾವಣೆಗೆ ಸಂಬಂಧಪಟ್ಟಂತೆ ಆಡಳಿತ ಬಿಜೆಪಿ ಹಾಗೂ ಪ್ರತಿಪಕ್ಷ ಕಾಂಗ್ರೆಸ್ ನಡುವೆ ಸಂಘರ್ಷಮಯ ವಾತಾವರಣ ನಿರ್ಮಾಣವಾಗಿ ಭಾರೀ ಕೋಲಾಹಲ ಸೃಷ್ಟಿಸಿತು ಪ್ರಸಿದ್ದ ವಿಜ್ಞಾನಿ ರೊದ್ದಂ ನರಸಿಂಹ ಅವರ ನಿಧನಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ತೀವ್ರ ದುಃಖ ವ್ಯಕ್ತಪದಿಸಿದ್ದಾರೆ ರೊದ್ದಂ ನರಸಿಂಹ ಭಾರತೀಯ ಸಾಂಪ್ರದಾಯಿಕ ಜ್ಞಾನ ಹಾಗೂ ಸಂಶೋಧನೆಯ ಅತ್ಯುತ್ತಮ ಪ್ರತಿರೂಪವಾಗಿದ್ದರು ಪ್ರಸಿದ್ದ ವಿಜ್ಞಾನಿಯಾಗಿ ಜೊತೆಗೆ ವಿಜ್ಞಾನದ ಶಕ್ತಿಯ ಬಗ್ಗೆ ಅತೀವ ಉತ್ಪಾಹಿಯಾಗಿದ್ದ ಅವರು ಭಾರತದ ಪ್ರಗತಿಗಾಗಿ ಆವಿಷ್ಣಾರದಲ್ಲಿ ತೊಡಗಿದ್ದರು ಎಂದು ಪ್ರಧಾನಮಂತ್ರಿ ಸಂತಾಪ ಸೂಚಿಸಿದ್ದಾರೆ